ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಹೊಸದಾಗಿ ರಚನೆಯಾಗಿದ ಬಳಿಕ ದೆಹಲಿಯಲ್ಲಿಂದು ಮೊದಲ ಸಭೆ ದೆಹಲಿಯಿಂದ ಗ್ರಾಮೀಣ ಮಟ್ಟಕ್ಕೆ ಪಕ್ಷದ ಕಾರ್ಯಕ್ರಮ ಕೊಂಡೊಯ್ಲುಲು ಸೂಚನೆ

ಜಕಾರ್ತ್ನಲ್ಲಿ ನಡೆದ ಏಷ್ಯಾ ಜೂನಿಯರ್ ಚಾಂಪಿಯನ್ ಶಿಪ್ ಬ್ಯಾಡ್ಸಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಲಕ್ಷಸೇನ್ಗೆ ಗೆಲುವು

ಭಾರತೀಯತೆಯ ತಮ್ನ ಪೌರತ್ವನ್ನು ಸಾಬೀತುಪಡಿಸಿಕೊಳ್ಳಲು ಎಲ್ಲರಿಗೂ ಅವಕಾಶ ಸಿಗಲಿದೆ ಎಂದು ಕೇಂದ್ರ ಗ್ಯಹ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಈ ಸಂಬಂಧ ಹೇಳಿಕೆ ನೀಡಿರುವ ಅವರು ರಾಷ್ಷೀಯ ನಾಗರಿಕ ನೊಂದಣಿಯಲ್ಲಿ ಅಸ್ತಾಂನ ಜನರ ಪಟ್ಟಯಿದೆ

ಈಗಲೂ ಅದೇ ರೀತಿಯ ಪರಿಷ್ತರಣೆ ಮಾಡಲಾಗುತ್ತಿದೆ ಯಾವುದೇ ಕಾರಣಕ್ಕೂ ಯಾವೊಬ್ಲ ನಾಗರಿಕನಿಗೂ ತೊಂದರೆ ನೀಡುವ ಉದ್ದೇತವಿಲ್ಲ ಜನರು ಭಯಪಡುವ ಅಗತ್ಲವೂ ಇಲ್ಲ ಎಂದು ಭರವಸೆ ನೀಡಿದ್ದಾರೆ ಮಾನವೀಯ ನೆಲೆಯಲ್ಲಿ ಪ್ರತಿಯೊಬ್ಲರಿಗೂ ವ್ಲಯಕ್ತಿಕವಾಗಿ ನ್ನಾಯ ದೊರಕಿಸಿಕೊಡುವ ನಿಟ್ಟನಲ್ಲಿ ಕೆಲಸ ಮಾಡಲಾಗುವುದು ಈ ನಿಟ್ಟನಲ್ಲಿಯೇ ರಾಷ್ಟೀಯ ನಾಗರಿಕ ನೊಂದಣಿ ಪ್ರಕ್ರಿಯೂ ಸಾಗಿದೆ ಇದು ಸಂಪೂರ್ಣ ನಿಸ್ಪಕ್ಷಪಾತ ಪಾರದರ್ಶಕ ಹಾಗೂ ಖಚಿತವಾದ ಮಾಹಿತಿಯನ್ನು ನೀಡುವ ನಿಟ್ಲನಲ್ಲಿ ಕೆಲಸ ಮಾಡುತ್ತಿದೆ ಎಂದು ಕೇಂದ್ರ ಸರ್ಕಾರದ ್ರಮವನ್ನು ಸಮರ್ಥಿಸಿಕೊಂಡಿದ್ದಾರೆ

ಆ ಬಳಿಕ ತಮ್ಮ ಅಹವಾಲು ಹಾಗೂ ಆಕ್ಷೇಪ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗುವುದು ಎಂದು ಹೇಳಿದ್ದಾರೆ ಜಮ್ನು ಮತ್ತು ಕಾಶ್ನೀರದ ಕುಲ್ಗಾಮ್ ಜಿಲ್ಲೆಯಲ್ಲಿಂದು ಭದ್ರತಾ ಪಡೆಗಳು ನಡೆಬದ ಗುಂಡಿನ ಚಕಮಕಿಯಲ್ಲಿ ಮೂವರು ಉಗ್ರರನ್ನು ಪತ್ನೆ ಮಾಡಿದ್ದಾರೆ ವಾನಿ ಮೊಹಲ್ಲಾ ಕುದ್ವಾನಿ ಬಳಿ ಭದ್ರತಾ ಪಡೆ ಈ ಕಾರ್ಯಾಚರಣೆ ನಡೆಸಿದೆ ಎಂದು ಜಮ್ನು ಮತ್ತು ಕಾಶ್ಮೀರದ ಡಿಜೆಪಿ ಎಸ್ಪಿ ವೇದ್ ಶ್ರೀನಗರದಲ್ಲಿಂದು ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಕುಲ್ಗಾಮ್ ಜಿಲ್ಲೆಯಲ್ಲಿ ಪೊಲೀಸ್ ಪೇದೆ ಮೊಹಮ್ನದ್ ಸಲೀಂ ಷಾ ಅವರನ್ನು ಹತ್ತೆ ಮಾಡಿದ ಸಂಬಂಧ ಭದ್ರತಾ ಪಡೆ ಉಗ್ರರಿಗಾಗಿ ಶೋಧ ನಡೆಸಿದ ಸಂದರ್ಭದಲ್ಲಿ ಭದ್ರತಾ ಪಡೆ ಮತ್ತು ಉಗ್ರರ ನಡುವೆ ಗುಂಡಿನ ಚಕಮಕಿ ನಡೆಯಿತು

ಮತ್ನೊಂದು ಪ್ರಕರಣದಲ್ಲಿ ಗಡಿಭದ್ರತಾ ಪಡೆಯ ಸಿಬ್ಲಂದಿ ಕತುವಾ ಜಿಲ್ಲೆಯ ಅಂತಾರಾಷ್ಟೀಯ ಗಡಿಭಾಗದಲ್ಲಿ ಒಳನುಸುಳುತ್ತಿರುವ ಓರ್ವನನ್ನು ಹತ್ಯೆ ಮಾಡಿದೆ ಎಂದು ಬಿಎಸ್ಎಫ್ ಮೂಲಗಳು ಆಕಾಶವಾಣಿಗೆ ತಿಳಿಸಿವೆ ಹೀರಾನಗರ ವಲಯದ ಬೊಬೊಯ ಪ್ರದೇಶದಲ್ಲಿ ಭದ್ರತಾ ಪಡೆ ಗಸ್ತು ತಿರುಗುತ್ತಿದ್ದ ಸಂದರ್ಭದಲ್ಲಿ ಅನುಮಾನಸ್ಪದವಾಗಿ ಓಡಾಡುತ್ತಿದ್ದ ವ್ಹಿಗೆ ಹಲವು ಬಾರಿ ಎಚ್ಚರಿಕೆ ನೀಡಿದರೂ ಗಮನಕ್ಕೆ ತೆಗೆದುಕೊಳ್ಳದ ಹಿನ್ನೆಲೆಯಲ್ಲಿ ಭದ್ರತೆ ಪಡೆ ಪತ್ನೆ ಮಾಡಿದೆ ಈ ಮಧ್ಲೆ ಕುಪ್ಪಾರ ಜಿಲ್ಲೆಯ ಲೋಲಬ್ ಕಣಿವೆಯಲ್ಲಿ ಭದ್ರತಾ ಪಡೆ ಕಾರ್ಯಾಚಾರಣೆ ನಡೆಸಿತು

ಸಭೆಯಲ್ಲಿ ಪಕ್ಷದ ಮುಂದಿನ ಕಾರ್ಯತಂತ್ರವನ್ನು ನವದೆಹಲಿಯಿಂದ ಗ್ರಾಮೀಣ ಮಟ್ಟಕ್ಕೂ ಕೊಂಡೊಯ್ಲುವ ಕುರಿತು ಸುಧೀರ್ಘವಾಗಿ ಚರ್ಚಿಸಲಾಯಿತು ಸಭೆಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಸಮಾಜದ ತುಳಿತಕ್ಕೊಳಗಾದ ಸಮಸ್ನೆಗಳ ವಿರುದ್ಧ ಹೋರಾಡುವ ಅಗತ್ತವಿದೆ ಹೊಸ ಸಮಿತಿಯಲ್ಲಿ ಅನುಭವಿಗಳ ಯುವಕರ ತಂಡವಿದೆ ಎಂದು ಹೇಳಿದರು ಪಕ್ಷದ ಮಾಜಿ ಅಧ್ಯಕ್ಷೆ ಸೋನಿಯಾಗಾಂಧಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಶೋಷತ ಸಮುದಾಯದ ಮೇಲೆ ಗದಾಪ್ರಹಾರ ನಡೆಸುತ್ತಿದ್ದಾರೆ ಎಂದು ದೂರಿದರು ರಾಹುಲ್ ಗಾಂಧಿ ಕಳೆದ ವಾರ ಹೊಸದಾಗಿ ಕಾರ್ಯಕಾರಿ ಸಮಿತಿ ರಚಿಸಿದ್ದರು

ಮೌಲಾನಾ ಅಜಾದ್ ಶಿಕ್ಷಣ ಪ್ರತಿಷ್ಠಾನ ಹಾಗೂ ಅದರಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಾಲೆಗಳ ಹೆಣ್ಣು ಮಕ್ಕಳಿಗೆ ಬೇಗಂ ಅಜರತ್ ಮಹಲ್ ರಾಷ್ಷೀಯ ವಿದ್ದಾರ್ಥಿ ಯೋಜನೆಯಡಿ ವಿದ್ವಾರ್ಥಿ ವೇತನ ನೀಡಲು ಮುಂದಾಗಿರುವುದಾಗಿ ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವಾಲದ ಕಾರ್ಯದರ್ಶಿ ರಿಜ್ಞಾನೂರ್ ರೆಹಮಾನ್ ತಿಳಿಸಿದ್ದಾರೆ

ಈ ಕುರಿತ ನೀತಿ ರೂಪಿಸಲು ಏಮ್ಸ್ ಹಾಗೂ ಕೇಂದ್ರ ಸರ್ಕಾರಕ್ಕೆ ಇನ್ನಷ್ಟು ಅವಧಿ ವಿಸ್ತರಣೆ ಸಾಧ್ವವಿಲ್ಲವೆಂದು ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರು ನೇತೃತ್ವದ ನ್ಯಾಯಪೀಠ ತಿಳಿಸಿದೆ ಕೇಂದ್ರ ಸರ್ಕಾರದ ಪರವಾಗಿ ವಿಚಾರಣೆಗೆ ಹಾಜರಿದ್ದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಮಣೆಂದರ್ ಸಿಂಗ್ ಅವರಿಗೆ ನ್ಯಾಯಪೀಠ ಈ ಬಗ್ಗೆ ಸ್ವಪ್ನ ಸೂಚನೆ ನೀಡಿದೆ

ಸಮಾಜದಲ್ಲಿನ ಕಡು ಬಡವರಿಗೆ ಸರ್ಕಾರದ ಯೋಜನೆಗಳ ಲಾಭವನ್ನು ತಲುಪಿಸಲು ಯುವ ಐಎಎಸ್ ಅಧಿಕಾರಿಗಳು ಮುಂದಾಗಬೇಕು ಎಂದು ಉಪರಾಷ್ಷಪತಿ ಎಂ

ಹೇಳಿದ್ದಾರೆ ನವದೆಹಲಿಯಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ನಾಗರಿಕ ಸೇವೆ ಅಧಿಕಾರಿಗಳು ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದ್ದಾರೆ ಇದನ್ನು ಅರಿತು ಕೆಲಸ ಮಾಡುವ ಅಗತ್ವವಿದೆ ಎಂದು ತಿಳಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅಭಿವೃದ್ದಿಯ ಫಲವನ್ನು ಕಡು ಬಡವರಿಗೆ ತಲುಪಿಸುವ ಗುರಿ ಹೊಂದಿದೆ ಸಬ್ ಕಾ ಸಾಥ್ ಸಬ್ ಕಾ ಎಕಾಸ್ ಕೇಂದ್ರ ಸರ್ಕಾರದ ಧ್ವೇಯ ವಾಕ್ಷವಾಗಿದ್ದು ಈ ನಿಟ್ಟನಲ್ಲಿ ಅಧಿಕಾರಿಗಳು ಸರ್ಕಾರದ ಯೋಜನೆಗಳ ಲಾಭ ತಲುಪಿಸಬೇಕು ಎಂದು ಹೇಳಿದರು ಜನ ಕಲ್ಲಾಣ ಶಿಕ್ಷಣ ಸಮಿತಿ ಹಮ್ಸಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ್ದ ಶಿಕ್ಷಕರನ್ನು ಇದೇ ವೇಳೆ ಅಭಿನಂದಿಸಿದರು

ಮಾಧ್ಯಮ ವರ್ಗಗಳ ಪ್ರಕಾರ ತನಿಖಾ ಸಂಸ್ಥೆ ನಿನ್ನೆ ಪಾಕಿಸ್ತಾನ ಪೀಪಲ್ ಪಾರ್ಟಿಯ ಸಹ ಅಧ್ಯಕ್ಷ ಆತನ ಸಹೋದರಿ ಪರಿಯಾಲ್ ಆಪ್ತ ಹುಸೇನ್ ಲವಾಯಿ ಸೇರಿದಂತೆ ಹಲವರ ಹೆಸರು ಇರುವ ದಾಖಲೆಗಳನ್ನು ನ್ಲಾಯಾಲಯಕ್ತೆ ಸಲ್ಲಿಸಿದೆ ಬೈಬರ್ ಪಕ್ತುಂಕ್ವಾ ಪ್ರಾಂತ್ವದ ದೇರಾ ಇಸ್ಲಾಯಿಲ್ ಖಾನ್ನಲ್ಲಿ ನಡೆದ ಆತ್ನಾಹುತಿ ಬಾಂಬ್ ದಾಳಿಯಲ್ಲಿ ಪಾಕಿಸ್ತಾನ್ ತೆಹರಿಕ್ ಇ ಇನ್ಸಾಫ್ ಅಭ್ಯರ್ಥಿ ಗಾಯಗೊಂಡಿದ್ದು ಇತರೆ ಇಬ್ಬರು ಸಾವನ್ನಪ್ಟಿದ್ದಾರೆ ಮೊಲೀಸ್ ಮೂಲಗಳ ಪ್ರಕಾರ ಇಕ್ರಾ ಮುಲ್ಲಾ ಗಂಡಾಪುರ್ ಅಭ್ಯರ್ಥಿಯನ್ನು ಗುರಿಯಾಗಿಸಿಕೊಂಡು ಈ ದಾಳಿ ನಡೆದಿದೆ ಎಂದು ತಿಳಿಸಿದ್ದಾರೆ ಪಾಕಿಸ್ತಾನಕ್ಕೆ ಸಾರ್ವತ್ರಿಕ ಚುನಾವಣೆ ಬುಧವಾರ ನಡೆಯಲಿದೆ

ಈ ಸಂಬಂಧ ಪತ್ರಿಕಾ ಹೇಳಿಕೆ ನೀಡಿರುವ ನೈಜೀರಿಯಾದ ರಕ್ಷಣಾ ಸಚಿವರು ಬೋಕೊ ಹರಾಮ್ ಉಗ್ರ ಸಂಘಟನೆ ಸದಸ್ದರು ಬರೊವಾ ಸೇನಾ ನೆಲೆಯ ಮೇಲೆ ದಾಳಿ ನಡೆಸಿ ಓರ್ವ ಸೈನಿಕನನ್ನು ಹತ್ತೆ ಮಾಡಿದ್ದರು ಈ ಸಂಬಂಧ ನಡೆದ ಗುಂಡಿನ ಚಕಮಕಿಯಲ್ಲಿ ಇಬ್ಬರು ಸೈನಿಕರು ಗಾಯಗೊಂಡಿದ್ದರು ಎಂದು ತಿಳಿಸಿದ್ದಾರೆ ನೈಜೀರಿಯಾ ಮತ್ತು ಗಡಿಭಾಗದಲ್ಲಿ ಬೋಕೊ ಹರಾಮ್ ಉಗ್ರ ಸಂಘಟನೆ ಪದೇ ಪದೇ ದಾಳಿ ನಡೆಸುತ್ತಿದೆ

ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರು ಹೆಚ್ಚನ ಸೌಲಭ್ಯಗಳನ್ನು ಪಡೆಯುತ್ತಿದ್ದು ಈ ಯೋಜನೆ ಫಲಕಾರಿಯಾಗಿದೆ ಎಂದು ಕೇಂದ್ರ ಮಾನವ ಸಂಪನ್ನೂಲ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ

ಇದರಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಹೊಗೆ ತುಂಬಿಕೊಂಡಿರುವುದರಿಂದ ಆರೋಗ್ಡದ ಮೇಲೆ ಪರಿಣಾಮ ಬೀರಲಿದೆ ಹೀಗಾಗಿಯೇ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಎಂದರು ಇಂಡೋನೇಷ್ಲಾದ ಜಕಾರ್ತದಲ್ಲಿಂದು ನಡೆದ ಏಷ್ಲಾ ಜೂನಿಯರ್ ಬ್ಲಾಡ್ಸಿಂಟನ್ ಚಾಂಪಿಯನ್ಶಿಫ್ ನಲ್ಲಿ ಭಾರತದ ಭರವಸೆಯ ಷಟಲ್ ಆಟಗಾರ ಲಕ್ಷ ಸೇನ್ ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದ್ದಾರೆ

ಇದಕ್ಕೂ ಮುನ್ನ ಭಾರತದ ಪಿ ವಿ